ಅಸ್ಲಾಂನಲ್ಲಿ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳು ಶೌಚಾಲಯ ಬಳಸುತ್ತಿರುವುದು ಹಾಗೂ ಇಬ್ಲರು ಮಕ್ಕಳನ್ನಷ್ಷೇ ಹೊಂದಿರುವುದನ್ನು ಕಡ್ಡಾಯವಾಗಿಸಿದ ಅಸ್ಸಾಂ ಚುನಾವಣಾ ಆಯೋಗ

ವಿಶ್ವದ ಉಳಿದ ಭಾಗವು ಕುಸಿತದ ಅನುಭವ ಎದುರಿಸುತ್ತಿರುವ ವೇಳೆ ಭಾರತದ ಕಥೆ ಒಂದು ಭರವಸೆಯಾಗಿದೆ ಉಪರಾಷ್ಷಪತಿ ಎಂ

ಮತದಾನ ಸುಗಮವಾಗಿ ನಡೆಯಲು ಅಗತ್ಯ ಭದ್ರತಾ ವ್ವವಸ್ಥೆ ಕೈಗೊಳ್ಳಲಾಗಿದ್ದು ಎಲ್ಲ ರೀತಿಯ ಸಿದ್ದತೆಯನ್ನೂ ಮಾಡಿಕೊಳ್ಳಲಾಗಿದೆ

ನಕ್ಕಲ್ ನಿಗ್ರಹ ಕಾರ್ಯಾಚರಣೆಯ ವಿಶೇಷ ಮಹಾನಿರ್ದೇಶಕ ಡಿ ಎಂ ಅವಸ್ತಿ ಮಾತನಾಡಿ ಭದ್ರತೆಗಾಗಿ ಸುಮಾರು ಒಂದು ಲಕ್ಷ ಭದ್ರತಾ ಸಿಬ್ಲಂದಿಯನ್ನು ನಿಯೋಜಿಸಲಾಗಿದೆ

ಇನ್ನು ಮಧ್ಯಪ್ರದೇಶ ಮಹಾರಾಷ್ಲ ತೆಲಂಗಾಣ ಆಂಧಪ್ರದೇಶ ಮತ್ತು ಓಡಿಶಾದ ಗಡಿ ಪ್ರದೇಶಗಳಲ್ಲಿ ಕಟ್ಟುನಿಟ್ಲಾದ ವಿಚಕ್ಷಣೆ ಕ್ಲೆಗೊಳ್ಳಲಾಗಿದೆ

ಮಧ್ಲಪ್ರದೇಶ ಮತ್ತು ಮಿಜೋರಾಂ ವಿಧಾನಸಭಾ ಕ್ಷೇತ್ರಗಳ ನಾಮಪತ್ರಗಳ ಪರಿಶೀಲನೆ ಕಾರ್ಯ ನಾಳೆ ನಡೆಯಲಿದೆ ನಾಮಪತ್ರಗಳನ್ನು ವಾಪಸ್ ಪಡೆಯಲು ಬರುವ ಬುಧವಾರ ಕೊನೆಯ ದಿನವಾಗಿದೆ

ಇನ್ನು ರಾಜಸ್ಥಾನ ಮತ್ತು ತೆಲಂಗಾಣ ವಿಧಾನಸಭೆ ಚುನಾವಣೆಗೆ ನಾಳೆ ಅಧಿಸೂಚನೆ ಪ್ರಕಟಗೊಳ್ಳಲಿದೆ

ಹೆಡ್ ಅಸ್ತಾಂನಲ್ಲಿ ಮುಂಬರುವ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸುವ ಎಲ್ಲಾ ಅಭ್ಯರ್ಥಿಗಳು ಶೌಚಾಲಯ ಬಳಸುತ್ತಿರಬೇಕು ಎಂಬುದನ್ನು ಅಲ್ಲಿನ ರಾಜ್ಯ ಚುನಾವಣಾ ಆಯೋಗ ಕಡ್ಡಾಯಗೊಳಿಸಿದೆ ಅಸ್ಸಾಂ ರಾಜ್ಯ ಚುನಾವಣಾ ಆಯುಕ್ತ ಪರೇಂದ್ರನಾಥ್ ಬೋರಾ ನಿನ್ನೆ ಆಕಾಶವಾಣಿಯಲ್ಲಿನ ಚರ್ಚಾ ಕಾರ್ಯಕ್ರಮದಲ್ಲಿ ಈ ವಿಷಯ ತಿಳಿಸಿದರು ಸಮಾಜದಲ್ಲಿ ಸ್ವಚ್ಛತೆಗೆ ಆದ್ಲತೆ ನೀಡುವ ಉದ್ದೇಶದಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ

ಈ ಹೆದ್ದಾರಿಗಳ ಮೂಲಕ ಪ್ರಯಾಣದ ಅವಧಿಯಲ್ಲಿ ಕಡಿತವಾಗುವುದುರ ಜತೆಗೆ ಇಂಧನದ ಬಳಕೆ ಪ್ರಮಾಣ ಹಾಗೂ ವಾಯುಮಾಲಿನ್ಲದಲ್ಲೂ ಕಡಿಮೆಯಾಗಲಿದೆ ಬುದ್ದಿಷ್ಲ ಯಾತ್ರಾರ್ಥಿಗಳ ಪ್ರಮುಖ ಯಾತ್ರಾ ಸ್ವಳವಾದ ಸಾರನಾಥ್ಗೆ ಅತ್ನಂತ ಸುಲಭವಾಗಿ ಸಂಪರ್ಕ ಕಲ್ಪಿಸುವ ರಿಂಗ್ ರಸ್ತೆ ಸೌಲಭ್ಯವನ್ನು ಈ ಮೂಲಕ ಒದಗಿಸಲಾಗುತ್ತದೆ ಪ್ರಧಾನಮಂತ್ರಿಯವರು ವಾರಾಣಸಿಯಲ್ಲಿಯೇ ಗಂಗಾನದಿ ತಟದಲ್ಲಿ ಜಲಮಾರ್ಗ ಟರ್ಮಿನಲ್ವೊಂದನ್ನು ಸಹ ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ

ಈ ಪ್ರಮುಖ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡಲು ತಾವು ಬಹಳ ಉತ್ಸುಕತೆಯಿಂದ ಎದುರು ನೋಡುತ್ತಿರುವುದಾಗಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ ವಾರಾಣಸಿಯಲ್ಲಿ ಮೂಲಭೂತ ಸೌಕರ್ಯಗಳ ಯೋಜನೆಯಿಂದ ಜನರ ಜೀವನ ಮಟ್ಟ ಮತ್ತಷ್ಟು ಸರಳವಾಗಲಿದೆ ಎಂದು ಅವರು ಹೇಳಿದ್ದಾರೆ ಈ ವಾರ್ತೆಗಳನ್ನು ಆಕಾಶವಾಣೆಯಿಂದ ಕೇಳುತ್ತಿದ್ದೀರಿ ಹೆಡ್ ವಿಶ್ವದ ಉಳಿದ ಭಾಗವು ಕುಸಿತದ ಅನುಭವ ಎದುರಿಸುತ್ತಿರುವ ವೇಳೆ ಭಾರತದ ಕಥೆ ಒಂದು ಭರವಸೆಯಾಗಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಪ್ಯಾರೀಸ್ನಲ್ಲಿ ತಿಳಿಸಿದ್ದಾರೆ

ಭಾರತದ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ತಮ್ಮ ಮಾರ್ಗಗಳ ಮೂಲಕ ಸಂಪರ್ಕ ಸಾಧಿಸಿ ಪಾಲ್ಗೊಳ್ಳಬೇಕೆಂದು ಹೇಳಿದ ಉಪರಾಷ್ಟಪತಿಗಳು ದೇಶದಲ್ಲಿ ಪಾರದರ್ಶಕತೆ ತರುವಲ್ಲಿ ಭಾರತ ಅನೇಕ ದಿಟ್ಟ ಕ್ರಮಗಳನ್ನು ಕೈಗೊಂಡಿರುವುದಾಗಿ ಹೇಳದರು ಅಂತಾರಾಷ್ಟೀಯ ಸೋಲಾರ್ ಮ್ಕೆತ್ರಿ ಮೂಲಕ ಶುದ್ದ ಇಂಧನ ಬಳಕೆಯ ಪ್ರೋತ್ಲಾಹಕ್ಕೆ ಭಾರತ ಮತ್ತು ಪ್ರಾನ್ಸ್ ಜಂಟಿಯಾಗಿ ಪ್ರಯತ್ನ ನಡೆಸಬೇಕೆಂದು ವೆಂಕಯ್ಲನಾಯ್ಡು ಹೇಳಿದರು

ಫ್ರಾನ್ಸ್ನ ವಿಲ್ಲರ್ಸ್ ಗುಲ್ಸ್ಲೇನ್ ಬಳಿ ಭಾರತ ಸರ್ಕಾರದಿಂದ ನಿರ್ಮಾಣಗೊಂಡಿರುವ ಪ್ರಥಮ ಯುದ್ದ ಸ್ನಾರಕವನ್ನು ವೆಂಕಯ್ಟನಾಯ್ಡು ಉದ್ವಾಟಸಿದರು

ಆ ದೇಶದ ಪ್ರಮುಖ ಬಂಡಾಯ ಗುಂಪು ಅಲ್ ತಬಾಬ್ ಈ ದಾಳಿಯ ಹೊಣೆ ಹೊತ್ತುಕೊಂಡಿದೆ ಫಟನೆಯಲ್ಲಿ ಇನ್ನು ಹಲವರು ತೀವ್ರವಾಗಿ ಗಾಯಗೊಂಡಿದ್ದು ಮೃತರ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆಯಿದೆ ಎಂದು ಸೊಮಾಲಿಯಾ ಆಸ್ಪತ್ರೆ ಮತ್ತು ಪೊಲೀಸ್ ಮೂಲಗಳು ತಿಳಿಸಿವೆ

ಎ

ಮುಂಬರುವ ಆಸ್ಸೇಲಿಯಾ ಪ್ರವಾಸದ ಹಿನ್ನೆಲೆಯಲ್ಲಿ ಭಾರತ ತಂಡ ಇನ್ನುಳಿದ ಆಟಗಾರರಿಗೆ ಸಾಮರ್ಥ್ಲ ತೋರಲು ಇಂದಿನ ಪಂದ್ಲದಲ್ಲಿ ಒಂದು ಅವಕಾಶ ಕಲ್ಪಿಸುವ ಸಾಧ್ಲತೆಯಿದೆ ವೆಸ್ಟ್ ಇಂಡೀಸ್ ವಿರುದ್ದ ಸ್ವದೇತದಲ್ಲಿ ನಡೆಯುತ್ತಿರುವ ಸರಣಿಯಲ್ಲಿ ಮೊದಲಿಗೆ ಟೆಸ್ಟ್ ಹಾಗೂ ನಂತರದಲ್ಲಿ ಏಕದಿನ ಸರಣಿಗಳನ್ನು ಭಾರತ ಗೆದ್ದುಕೊಂಡಿತ್ತು